ದೇಶೀಯ ಕಂಪನಿಗಳಿಗೆ ಮತ್ತು ದೇಶೀಯ ಉತ್ವಾದಕರಿಗೆ ಕಾರ್ಮೋರೇಟ್ ತೆರಿಗೆ ಕಡಿತ ಮಾಡಿ ಕೆಲವು ಪರಿಹಾರಗಳನ್ನು ಅವರು ಘೋಷಿಸಿದ್ದಾರೆ

ಕೆಲವು ತೆರಿಗೆಗಳನ್ನು ಕಡಿತಗೊಳಿಸಿರುವುದರಿಂದ ಮುಂಬೈ ಷೇರು ಮಾರುಕಟ್ಲೆಯಲ್ಲಿ ಜೇತರಿಕೆ ಕಂಡು ಬಂದಿದೆ ಎಂದು ವರಿದಯಾಗಿದೆ

ಲ್ಲೆಂಗಿಕ ಕಿರುಕುಳ ಪ್ರಕರಣದ ಹಿನ್ನೆಲೆಯಲ್ಲಿ ವಿಶೇಷ ತನಿಖಾ ತಂಡ ಚಿನ್ನಾಯಾನಂದ್ ಅವರನ್ನು ಬಂಧಿಸಿತ್ತು ಜಮ್ನು ಕಾಶ್ನೀರದಲ್ಲಿ ನಿನ್ನೆ ಸಂಜೆ ಅಂತಾರಾಷ್ಷೀಯ ಗಡಿನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಅಪ್ರಚೋದಿತ ದಾಳಿ ಮಾಡುವ ಮೂಲಕ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಎಂದು ರಕ್ಷಣಾ ಇಲಾಖೆ ತಿಳಿಸಿದೆ

ದಾಳಿಯಲ್ಲಿ ಯಾವುದೇ ಪ್ರಾಣ ಹಾನಿಯಾಗಿರುವ ಬಗ್ಗೆ ವರದಿಯಾಗಿಲ್ಲ

ಐಎಂಎ ಕಂಪನಿ ಮತ್ತು ಅದರ ಸಂಸ್ಥೆಗಳು ಲಕ್ಷಾಂತರ ಕೇವಣಿದಾರರನ್ನು ವಂಚಿಸಿದೆ ವಂಚನೆಗೊಳಗಾದವರಲ್ಲಿ ಬಹುತೇಕ ಮುಸ್ಲಿಂರಾಗಿದ್ದಾರೆ ಇಸ್ಲಾಮಿಕ್ ಮಾದರಿಯಲ್ಲಿ ಹಣ ಹೂಡಿಕೆ ಮಾಡಿಸಿಕೊಂಡು ಅಧಿಕ ಬಡ್ಡಿ ನೀಡುವುದಾಗಿ ಹೇಳಿ ಕೇವಣಿದಾರರಿಗೆ ಮೋಸ ಮಾಡಲಾಗಿದೆ ಸಿಬಿಐ ತನಿಖಾ ಸಂಸ್ಹೆ ಆಹಾರ ಮತ್ತು ನಾಗರಿಕ ಪೂರ್ನೆಕೆ ಮಾಜಿ ಸಚಿವ ಜಮೀರ್ ಆಹ್ನದ್ ಖಾನ್ ಅವರನ್ನು ತನ್ನ ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ನಡೆಸಿತು ಎಂದು ಮೂಲಗಳು ತಿಳಿಸಿವೆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡ ಎಂಟೇ ದಿನಗಳಲ್ಲಿ ಸಿಬಿಐ ಪ್ರಕರಣದ ರೂವಾರಿ ಎನ್ನಲಾದ ಮನ್ಸೂರ್ ಖಾನ್ ಮತ್ತಿತರ ಆರೋಪಿಗಳ ವಿರುದ್ದ ಮೊದಲ ಆರೋಪಟ್ಟಯನ್ನು ಸಲ್ಲಿಸಿದೆ

ನವದೆಹಲಿಯಲ್ಲಿ ನಿನ್ನೆ ಸಾಮಾಜಿಕ ನ್ನಾಯ ಮತ್ತು ಸಬಲೀಕರಣ ಸಚಿವ ತಾವರ್ಚಂದ್ ಗೆಹ್ಲೋಟ್ ಅವರ ಅಧ್ಯಕ್ಷತೆಯಲ್ಲಿ ಮಂಡಳಿಯ ಮೂರನೇ ಸಭೆ ನಡೆಯಿತು

ಕಾಯಿದೆ ಅಡಿ ನಿಯಮಗಳನ್ನು ರೂಪಿಸಿ ಅಧಿಸೂಚನೆ ಹೊರಡಿಸಿ ಆದಪ್ಟು ಶೀಘ ರಾಜ್ಯಮಟ್ಟದಲ್ಲಿ ಸ್ವತಂತ್ರ ರಾಜ್ಯ ಅಯುಕ್ತರನ್ನು ನೇಮಕ ಮಾಡಬೇಕು ಮತ್ತು ರಾಜ್ಯ ಸಲಹಾ ಮಂಡಳಗಳನ್ನು ರಚಿಸಬೇಕು ಎಂದೂ ಸಹ ಮಂಡಳಿ ನಿರ್ದೇಶನ ನೀಡಿದೆ

ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿ ಸಭೆಯಲ್ಲಿ ಕಾತ್ನೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ ಎಂಬ ಭಾರತದ ವಿರುದ್ದದ ನಿರ್ಣಯಕ್ಕೆ ಯಾವೊಂದೂ ರಾಷ್ಲವೂ ಬೆಂಬಲಿಸದ ಕಾರಣ ಪಾಕಿಸ್ತಾನ ತೀವ್ರ ಮುಜುಗರ ಎದುರಿಸುವಂತಾಯಿತು

ಈ ಬೆಳವಣಿಗೆಯಿಂದ ಅಂತಾರಾಷ್ಷೀಯ ಸಮುದಾಯದಲ್ಲಿ ಪಾಕಿಸ್ತಾನ ಮೂಲೆಗುಂಪಾಗಿರುವುದು ಸಾಬೀತಾದಂತಾಗಿದೆ ಮಾನವ ಹಕ್ಕುಗಳ ವಿಷಯದಲ್ಲಿನ ಪಾಕಿಸ್ತಾನದ ವರ್ತನೆಗಳನ್ನು ಯುಎನ್ಎಚ್ಆರ್ಸಿಯ ಬಾಯಂ ಮಿಷನ್ನ ಭಾರತದ ಮೊದಲ ಕಾರ್ಯದರ್ಶಿ ಕುಮಂ ಮಿನಿದೇವಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಜಮ್ನು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ಭಾರತದ ಎಲ್ಲ ನಿರ್ಧಾರಗಳು ಸಂಪೂರ್ಣ ಆಂತರಿಕ ವಿಚಾರಗಳಾಗಿದ್ದು ಪಾಕಿಸ್ತಾನ ವಾಸ್ತಾವಾಂಶಗಳನ್ನು ತಪ್ಪಾಗಿ ತೋರಿಸಲು ಯತ್ನಿಸುತ್ತಿದೆ ಎಂದು ಅವರು ದೂರಿದರು

ಸೌದಿ ಅರೇಬಿಯಾದಲ್ಲಿನ ವಿಶ್ವದ ಅತಿದೊಡ್ಡ ತೈಲ ಸಂಸ್ಕರಣಾ ಫಟಕಗಳ ಮೇಲೆ ಡ್ರೋನ್ ದಾಳಿ ನಡೆದ ಕಾರಣ ಕಚ್ಚಾ ತೈಲ ಬೆಲೆ ಶೇ

ಮುಂದೈನಲ್ಲಿ ನಿನ್ನೆ ಆರ್ಥಿಕ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಕ್ತಿಕಾಂತ್ ದಾಸ್ ಸಬ್ಲಡಿ ನೀಡುತ್ತಿರುವುದರಿಂದ ದೀರ್ಘಾವಧಿಯಲ್ಲಿ ಹೆಚ್ಚಿನ ಪರಿಣಾಮಗಳಾಗುವ ಸಾಧ್ಯತೆ ಇದೆ

ಆರ್ಥಿಕ ಕುಸಿತ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬಡ್ಡಿ ದರ ಕಡಿತಕ್ಕೆ ಅವಕಾಶವಿದೆ ಎಂದರು ಜಿಡಿಪಿಯ ಶೇ

ಜಾಗತಿಕ ಪ್ರಗತಿಯೂ ಸಹ ಕುಂಠಿತವಾಗುತ್ತಿದೆ ಮತ್ತು ಅದರಿಂದಾಗಿ ಅದನ್ನು ಎದುರಿಸಲು ಹಣಕಾಸು ನೀತಿಗಳನ್ನು ವಿಶ್ವದಾದ್ದಂತ ಜಾರಿಗೊಳಿಸಲಾಗುತ್ತಿದೆ ಆದರೆ ಸದ್ದಕ್ಷೆ ಆರ್ಥಿಕ ಹಿಂಜರಿತವಿಲ್ಲ ಎಂದು ಅವರು ಹೇಳಿದರು ಮಂಗೋಲಿಯಾದ ಅಧ್ಯಕ್ಷ ಖಲ್ಟ್ಮಾಗಿನ್ ಬಟುಲ್ಗಾ ಅವರನ್ನು ರಾಷ್ಟಪತಿ ಭವನದಲ್ಲಿ ಇಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು ಇಂದು ರಾಜಘಾಟ್ಗೆ ತೆರಳದ ಮಂಗೋಲಿಯಾದ ಅಧ್ಯಕ್ಷ ಮಹಾತ್ಗಾಗಾಂಧೀಯವರ ಮತ್ವಳಿಗೆ ಗೌರವ ನಮನ ಸಲ್ಲಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮಂಗೋಲಿಯಾ ಅಧ್ಯಕ್ಷರು ಜಂಟಿಯಾಗಿ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಉಲ್ಲಾನ್ ಬಟ್ವರ್ನಲ್ಲಿರುವ ಬುದ್ದನ ಪ್ರತಿಮೆಯನ್ನು ಅನಾವರಣ ಮಾಡಿದರು ಮಂಗೋಲಿಯಾದ ಅಧ್ಯಕ್ಷ ಗೌರವಾರ್ಥ ರಾಷ್ಟಪತಿ ರಾಮನಾಥ್ ಕೋವಿಂದ ಅವರು ಇಂದು ಸಂಜೆ ಔತಣಕೂಟ ಏರ್ಪಡಿಸಿದ್ದಾರೆ

ಪಾಕಿಸ್ತಾನ ಈ ಪ್ರದೇಶದಲ್ಲಿ ಭಯೋತ್ವಾದನಾ ಚಟುವಟಕೆಗೆ ಕುಮ್ಮಕ್ಕು ನೀಡಿ ಆ ಪ್ರದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡುವ ಯತ್ನ ಮಾಡುತ್ತಿತ್ತು ಎಂದು ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಪ್ರಕಟಿಸಿದ ಸಂದರ್ಶನ ಪ್ರಕಟವಾಗಿದೆ ಪಾಕಿಸ್ತಾನ ಭಯೋತ್ಪಾದನೆಗೆ ಕುಮ್ನಕ್ಕು ನೀಡಿ ಅದರ ಪ್ರಯೋಜನ ಪಡೆಯಲು ಹವಣಿಸುತ್ತಿದೆ ಎಂದು ಅಮೆರಿದಲ್ಲಿರುವ ಭಾರತದ ರಾಯಭಾರಿ ಹೇಳಿದ್ದಾರೆ

ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಗೆ ಮೇಲ್ವಾವಣಿಯ ಮೇಲೆ ಸೋಲಾರ್ ಪ್ವಾನಲ್ಅನ್ನು ಅಳವಡಿಸಲಾಗಿದೆ

ಇದಕ್ಕೆ ಪ್ರಧಾನಿಯವರು ಉದ್ಘಾಟನೆ ಮಾಡಲಿದ್ದಾರೆ ಎಂದು ವರದಿಯಾಗಿದೆ

ಶ್ರಧಾನಿ ಅವರು ಭಾನುವಾರ ಅಮೆರಿಕಾದ ಹೌಸ್ಟನ್ನಲ್ಲಿ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಆ ವೇಳೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಉಪಸ್ವಿತರಿರಲಿದ್ದಾರೆ ಎಂದರು

ಅದರಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ ಎಂದರು

ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗಳಿಸಿರುವ ಬಿ ಸಾಯಿ ಪ್ರಣೀತ್ ಟೂರ್ನಿಯಲ್ಲಿ ಉಳಿದಿರುವ ಭಾರತದ ಏಕೈಕ ಆಟಗಾರ

ಕಳೆದ ರಾತ್ರಿ ನಡೆದ ಫ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ದದಲ್ಲಿ ಪಿ

ಸಿಂಧು ಹಾಗೂ ಪರುಪಳ್ಳ ಕಶ್ವಪ್ ಸೋಲುಂಡರು ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ರಾಜ್ ರಾಂಕಿ ರೆಡ್ಡಿ ಕೂಡ ಹೊರಬಿದ್ದಿದ್ದಾರೆ